ವಾರ್ತೆಗಳ ವಿವರ ಚುನಾವಣೆಗಳು ತಮ್ಮ ಆದ್ಯತೆ ಅಲ್ಲ ಆದರೆ ದೇಶದ ಅಭಿವೃದ್ದಿ ಮತ್ತು ಸುರಕ್ಷತೆಯೇ ಪ್ರಥಮ ಆದ್ಯತೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳದ್ದಾರೆ ಹೊಸ ದಿಲ್ಲಿಯ ತಾಲ್ಮ್ಟೋರಾ ಕ್ರೀಡಾಂಗಣದಲ್ಲಿ ನಿನ್ನೆ ನಾನು ಸಹ ಕಾವಲುಗಾರ ಅಭಿಯಾನದಲ್ಲಿ ಜನರೊಂದಿಗೆ ಸಂವಾದ ನಡೆಸಿದ ಪ್ರಧಾನಮಂತ್ರಿ ಭಯೋತ್ವಾದಕರ ವಿರುದ್ದ ಯಶಸ್ವಿಯಾಗಿ ಸರ್ಜಿಕಲ್ ದಾಳಿ ನಡೆಸಿದ ತ್ರೇಯಸ್ಸು ದೇಶದ ಸೇನಾಪಡೆಗೆ ಸಲ್ಲಬೇಕು ಸೇನೆಯ ಶಿಸ್ತು ಮತ್ತು ಸಾಮರ್ಥ್ಯದ ಬಗ್ಗೆ ತಮಗೆ ಭರವಸೆ ಇದೆ ಎಂದರು ದೇತದ ಅಭಿವೃದ್ಧಿಗೆ ಪೂರ್ಣ ಬಹುಮತ ಹೊಂದಿದ ಸರ್ಕಾರ ಮಹತ್ವಪೂರ್ಣ ಅಂಶ ಕ್ಷಿಪ್ರ ಗತಿಯ ಪ್ರಗತಿ ಕ್ಷಿಪ್ರ ನಿರ್ಣಯ ಕೈಗೊಳ್ಳುವುದು ಮಾತ್ರವಲ್ಲದೆ ವಿದೇಶಗಳಲ್ಲಿ ದೇಶದ ಘನತೆ ಹೆಚ್ಚಲು ಸಹ ಪೂರ್ಣ ಬಹುಮತದ ಸರ್ಕಾರ ಅಗತ್ಯ ಎಂದರು ಬಲಿಷ್ಠ ರಾಷ್ಟ ನಿರ್ಮಾಣದಲ್ಲಿ ನಾವೆಲ್ಲರೂ ಕಾವಲುಗಾರರು ಎಂಬ ಘೋಷಣೆಗೆ ಮಹಾತ್ನಾ ಗಾಂಧೀಜಿಯವರ ಆದರ್ಶವೇ ಪ್ರೇರಣೆ ಸಮಾಜದ ಏಳಿಗೆಗೆ ತ್ರಮಿಸುವ ಪ್ರತಿಯೊಬ್ಬರೂ ಕಾವಲುಗಾರರು ದೇಶದ ಯುವ ಜನರ ಆತ್ಮ ವಿಶ್ವಾಸವೇ ರಾಷ್ಟದ ಬಹು ದೊಡ್ಡ ಶಕ್ತಿ ತಾವೂ ಒಬ್ಬ ಕಾವಲುಗಾರನಂತೆ ದೇಶದ ಜವಾಬ್ದಾರಿ ಹೊರುವುದಾಗಿ ತಿಳಿಬದರು ಬೆಂಗಳೂರಿನಿಂದ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ವೃತ್ತಿಪರ ರಾಕೇತ ಪ್ರಸಾದ್ ಭಾರತ ಬಹು ಹಿಂದಿನಿಂದಲೂ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟವಾಗಿಯೇ ಇದೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವುದು ಯಾವಾಗ ಎಂದು ಪ್ರತ್ನಿಸಿದರು

ಸಮಾಜದ ನಾನಾ ವರ್ಗದ ಜನರು ಸಂವಾದದಲ್ಲಿ ಪಾಲ್ಗೊಂಡಿದ್ದರು

ಬಿಜೆಪಿಯ ನಾಯಕರು ಭಾಗವಹಿಸಿದ್ದರು

ಬೆಂಗಳೂರಿನ ಹೊರವಲಯದ ಮಾದವಾರ ಬಳಿ ನಡೆದ ಪರಿವರ್ತನಾ ಸಮಾವೇಶದಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೆಗೌಡ ಪಾಲ್ಗೊಂಡಿದ್ದರು

ಕುಮಾರಸ್ವಾಮಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಕಾಂಗ್ರೆಸ್ ಉಸ್ತುವಾರಿ ಕೆ

ವೇಣುಗೊಪಾಲ್ ಕೆ

ಸಿ ಅಧ್ಯಕ್ಷ ದಿನೇಶ ಗುಂಡೂರಾವ್ ಸೇರಿದಂತೆ ಮೈತ್ರಿ ಪಕ್ಷಗಳ ಸಚಿವರು ಹಾಗೂ ಜನ ಪ್ರತಿನಿಧಿಗಳು ಭಾಗವಹಿಸಿದ್ದರು

ಕುಮಾರಸ್ವಾಮಿ ಮೈತ್ರಿ ಕೂಟದ ಮೊದಲ ಜಂಟಿ ಸಮಾವೇಶ ರಾಜ್ಯದ ರಾಜಕಾರಣದ ದಿಕ್ಲೂಚಿಯಾಗಿದೆ ಬಲಿಷ್ಠ ರಾಜ್ಯ ಹಾಗೂ ಬಲಿಷ್ಠ ದೇಶಕ್ಕಾಗಿ ಕರ್ನಾಟಕದಿಂದಲೇ ಮಹಾ ಪರಿವರ್ತನೆ ಎಂಬ ಸಂದೇಶವನ್ನು ರವಾನಿಸುವ ನಿಟ್ಟನಲ್ಲಿ ಮಹತ್ವ ಪಡೆದಿದೆ ಎಂದರು ಬಲಿಷ್ಟ ರಾಷ್ಷ ನಿರ್ಮಿಸಲು ಸಮರ್ಥ ನಾಯಕತ್ವದ ಅಗತ್ತವಿದೆ ಎಂಬ ಜನರ ಅಗತ್ತವನ್ನು ಮನಗಂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶವನ್ನು ಪ್ರಗತಿಯ ಪಥದಲ್ಲಿ ಸಾಗಿಸುತ್ತಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಎಸ್

ಬೆಂಗಳೂರಿನಲ್ಲಿ ನಿನ್ನೆ ಬಿಜೆಪಿ ಅಭ್ಯರ್ಥಿ ಡಿ

ಸದಾನಂದ ಗೌಡರ ಪರ ಪ್ರಚಾರ ನಡೆಸಿದ ಸಂದರ್ಭದಲ್ಲಿ ಮಾತನಾಡಿದ ಅವರು ತಾವು ಮೊದಲಿನಿಂದಲೂ ವಂಶಪಾರಂಪರಿಕ ಅಧಿಕಾರವನ್ನು ವಿರೋಧಿಸಿಕೊಂಡು ಬಂದಿರುವುದಾಗಿ ತಿಳಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಆಡಳಿತ ಅವಧಿಯಲ್ಲಿ ದೇಶವನ್ನು ಆರ್ಥಿಕವಾಗಿ ಸುಧ್ಯಡವನ್ನಾಗಿಸಿ ಅಭಿವ್ಯದ್ದಿಯತ್ತ ಕೊಂಡೊಯ್ಲುತ್ತಿದ್ದಾರೆ ಸುಭದ್ರ ಆಡಳಿತ ನಡೆಸಲು ಜನ ಅವಕಾಶ ನೀಡಬೇಕು ಎಂದು ಅವರು ಮನವಿ ಮಾಡಿದರು

ಗದಗ್ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಗದಗ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಕಾರ್ಯಕಾರಿಣಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಶೋಷಣೆರಹಿತ ಸಮಾಜ ನಿರ್ಮಾಣಕ್ಕೆ ಕಾಂಗ್ರೆಸ್ ಪಕ್ಷದ ಗೆಲುವು ಅನಿವಾರ್ಯವಾಗಿದೆ ಎಂದು ಹೇಳಿದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಎಸ್ ಎಲ್

ಅಮೇರಿಕಾ ಸ್ವೇನ್ ಲಿಥುವೇನಿಯಾ ಹಾಗೂ ಚ್ಚಿಟ್ಟರ್ಲ್ಯಾಂಡ ದೇಶಗಳ ಉಪಗ್ರಹಗಳು ಉಡಾವಣೆಯಾಗಲಿವೆ

ಉಡಾವಣಾ ಪ್ರಕ್ರಿಯೆಗೆ ಇಳಿ ಎಣಿಕೆ ಈಗಾಗಲೇ ಆರಂಭಗೊಂಡಿದೆ ಎಲ್ಲ ವರ್ಗದ ಮತದಾರರಲ್ಲೂ ಮತದಾನ ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ಹೇಳಿದ್ದಾರೆ

ಮತದಾರರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟನಲ್ಲಿ ಜಿಲ್ಲಾ ಸ್ತೀಪ್ ಸಮಿತಿಗಳಿಂದ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಹಾಲು ಉತ್ಪನ್ನ ಮಾರಾಟ ಸಂಘಗಳು ಹಾಲಿನ ಪೊಟ್ಟಣಗಳ ಮೇಲೆ ಮತ್ತು ರಾಜ್ಯ ರಸ್ತೆ ಸಾರಿಗೆ ಸಂಸ್ಟೆ ಬಸ್ ಟಕೆಟ್ಗಳ ಮೇಲೆ ತಪ್ಪದೇ ಮತದಾನ ಮಾಡುವಂತೆ ಜಾಗೃತಿ ಮೂಡಿಸುವ ಬರಹಗಳನ್ನು ಮುದ್ರಿಸಿವೆ

ಅಂದು ಸರ್ಕಾರಿ ರಜಾ ದಿನವಾಗಿದ್ದು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನದಲ್ಲಿ ಪಾಲ್ಗೊಳ್ಳಬೇಕು ಮಾದರಿ ನೀತಿ ಸಂಹಿತೆ ಜಾರಿ ಹಿನ್ನೆಲೆ ಆಕ್ರಮಗಳು ಜರುಗದಂತೆ ತಡೆಯುವ ಜವಾಬ್ದಾರಿ ನಮ್ನೆಲ್ಲರ ಮೇಲಿದೆ ಎಂದು ಧಾರವಾಡ ಜಿಲ್ಲಾ ಚುನಾವಣಾ ಅಧಿಕಾರಿ ದೀಪಾ ಚೋಳನ್ ಹೇಳಿದ್ದಾರೆ

ತಾಲೂಕಾ ಸ್ವೀಪ್ ಸಮಿತಿ ವತಿಯಿಂದ ಆಯೋಜಿಸಲಾದ ಬೈಕ್ ರ್ನಾಲಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ಲೀಲಾವತಿ ಚಾಲನೆ ನೀಡಿದರು ಮತದಾನ ಮಾಡಿ ಪ್ರಜಾಪ್ರಭುತ್ವ ಗೆಲ್ಲಿಬಿ ಆಸೆ ಆಮಿಷಗಳಿಗೆ ಮರುಳಾಗಬೇಡಿ ಎಂಬ ಘೋಷಣೆಗಳೊಂದಿಗೆ ಬೈಕ್ ಸಂಚಾರ ನಡೆಸಿದರು ಬ್ಯಾಡಗಿ ತಾಲೂಕಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರ ಪೂಜಾರಿ ನೇತೃತ್ವದ ಮತದಾರರ ವ್ಯವ್ಯಿತ ಶಿಕ್ಷಣ ಹಾಗೂ ಪಾಲ್ಗೊಳ್ಳುವಿಕೆ ತಾಲೂಕಾ ಮಟ್ಟದ ಸಮಿತಿ ನಿನ್ನೆ ಕದರಮಂಡಲಗಿ ಖುರ್ದಕೋಡಿಹಳ್ಳಿ ಹಾಗೂ ಹರೇಅಣಜಿ ಗ್ರಾಮಗಳಲ್ಲಿ ನಡೆದ ಮದುವೆ ಸಮಾರಂಭಗಳಲ್ಲಿ ಭಾಗವಹಿಸಿದ್ದ ಬಂಧುಗಳಗೆ ಹಾಗೂ ನವ ವಿವಾಹಿತರಿಗೆ ಮತದಾನದ ಮಹತ್ವ ತಿಳಿಸಿದರು ಮತದಾನದಲ್ಲಿ ಭಾಗವಹಿಸಿ ದೇಶದ ಪ್ರಜಾಪ್ರಭುತ್ವ ವ್ವವಸ್ಥೆಯನ್ನು ಗೆಲ್ಲಿಸಿ ಎಂದು ಮನವಿ ಮಾಡಿದರು ಕರಪತ್ರಗಳನ್ನು ವಿತರಿಸಿ ಮತದಾನದ ಪ್ರತಿಚ್ಞಾ ವಿಧಿ ಬೋಧಿಸಿದರು

ಮತದಾನ ದೇಶವನ್ನು ರೂಪಿಸುತ್ತದೆ ತಪ್ಪದೇ ಎಲ್ಲರೂ ಮತದಾನ ಮಾಡಿ ಎಂಬ ಘೋಷಣಾ ಸಾಲುಗಳಿಂದ ಕೂಡಿದ ಬಲೂನ್ನನ್ನು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಜಿ

ಶಿವಮೂರ್ತಿ ನಿನ್ನೆ ಹಾರಿಸಿದರು ಮತ್ತೊಂದೆಡೆ ಭಾರತೀಯ ಕ್ರಿಕೆಟ್ ಆಟಗಾರ ರಾಹುಲ್ ಧಾವಿಡ್ ಅವರ ಭಾವಚಿತ್ರದೊಂದಿಗೆ ಎಲ್ಲರೂ ಆಡಿದರೆ ಮ್ಲಾಚ್ ಗೆಲ್ಲುತ್ತೇವೆ ಪ್ರತಿಯೊಬ್ಬರು ಮತದಾನ ಮಾಡಿದರೆ ಪ್ರಜಾಪ್ರಭುತ್ವ ಗೆಲ್ಲುತ್ತದೆ ಎಂಬ ಘೋಷಣಾ ಸಾಲು ಬಲೂನ್ನ ಸುತ್ತಲು ಮತದಾನ ಮಾಡುವ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ವಿವಿಧ ಘೋಷಣೆಗಳಿದ್ದವು ಎಲ್ಲ ಮತಗಟ್ಟೆ ಅಧಿಕಾರಿಗಳು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡದಂತೆ ತಮ್ಮ ಜವಾಬ್ದಾರಿ ಅರಿತು ಕರ್ತಮ್ಯ ನಿರ್ವಹಿಸಬೇಕು ಚುನಾವಣೆಯು ಯಶಸ್ವಿಯಾಗಿ ನಡೆಯಲು ಎಲ್ಲರೂ ಸಹಕರಿಸಬೇಕು ಎಂದು ಬೀದರ್ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್

ಲೋಕಸಭಾ ಚುನಾವಣೆ ಹಿನ್ನೆಲೆ ಬೀದರ ಲೋಕಸಭಾ ಮತಕ್ಷೇತ್ರ ವ್ಟಾಪ್ತಿಯ ಮತಗಟ್ಟೆ ಅಧಿಕಾರಿಗಳಿಗೆ ನಿನ್ನೆ ಆಯೋಜಿಸಲಾದ ತರಬೇತಿಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ನಿನ್ನೆ ಮಂಗಳೂರಿನಲ್ಲಿ ವಿಧಾನಸಭಾ ಕ್ಷೇತ್ರವಾರು ತರಬೇತಿಯನ್ನು ಮತಗಟ್ಟೆ ಮತ್ತು ಸಹಾಯಕ ಮತಗಟ್ಟೆ ಅಧಿಕಾರಿಗಳಿಗೆ ಆಯೋಜಿಸಲಾಗಿತ್ತು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಿ ಬಲಿಷ್ಠ ರಾಷ್ಟ ನಿರ್ಮಾಣದಲ್ಲಿ ನಾವೆಲ್ಲರೂ ಕಾವಲುಗಾರರು ಎಂಬ ಫೋಷಣೆಗೆ ಮಹಾತ್ಮ ಗಾಂಧೀಜಿಯವರ ಆದರ್ಶವೇ ಪ್ರೇರಣೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿಕೆ

ಎಸ್ ಎಲ್

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು